ಶ್ರೀಲಂಕಾದಲ್ಲಿ ತುರ್ತು ಆಂಬ್ಲುಲೆನ್ಸ್ ಸೇವೆಗೆ ವೀಡಿಯೋ ಕಾಸ್ವೆರೆನ್ಸಿಂಗ್ ಮೂಲಕ ಇಂದು ಪ್ರಧಾನಮಂತ್ರಿ ಮೋದಿ ಅವರಿಂದ ಚಾಲನೆ

ಲಂಡನ್ನಲ್ಲಿ ನಡೆದಿರುವ ಮಹಿಳೆಯರ ವಿಶ್ವಕಪ್ ಹಾಕಿ ಪಂದ್ಲಾವಳಿಯಲ್ಲಿ ಇಂದು ಭಾರತ ಇಂಗ್ಲೆಂಡ್ ಹಣಾಹಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರಪ್ರದೇಶದ ಶಹಜಹಾನ್ಮರ್ ಜಿಲ್ಲೆಯ ರೋಸಾ ಎಂಬಲ್ಲಿ ರೈತರ ಬೃಹತ್ ಸಮಾವೇಶವನ್ನುದ್ದೇಶಿಸಿ ಭಾಷಣ ಮಾಡುತ್ತಿದ್ದಾರೆ ಈ ಕುರಿತು ವಿವರ ನೀಡಿದ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ರಾಕೇಶ್ ಕುಮಾರ್ ಅನಬಾ ರ್ಕಾಲಿಯಲ್ಲಿ ಪ್ರಧಾನಿಯವರು ರೈತರ ಕಲ್ಕಾಣ ಕುರಿತಂತೆ ಕೆಲವು ಯೋಜನೆಗಳನ್ನು ಪ್ರಕಟಿಸುವ ಸಾಧ್ಯತೆಯಿದೆ ಎಂದರು ಈ ರ್್ಯಾಲಿಯಲ್ಲಿ ತೆರೈ ಮತ್ತು ರೋಹಿಲ್ಖಂಡ್ ಪ್ರಾಂತ್ಯದ ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾರೀ ಸಂಬ್ಲೆಯಲ್ಲಿ ಭಾಗವಹಿಸಿದ್ದಾರೆ ಮಳೆಗಾಲವಾಗಿರುವುದರಿಂದ ರ್ನಾಲಿಯನ್ನು ಸುಗಮವಾಗಿ ನಡೆಸಲು ಜಿಲ್ಲಾಡಳಿತ ಎಲ್ಲಾ ವ್ವವಸ್ಥೆಗಳನ್ನು ಮಾಡಿದೆ ರೈತರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ತಮಗೆ ಸದಾ ಸಂತಸದ ವಿಷಯವಾಗಿದ್ದು ರೈತರ ತ್ರಮದಾನದಿಂದಲೇ ದೇಶ ಇಷ್ಟೊಂದು ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ

ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಏಕರೂಪ ತೆರಿಗೆ ಪದ್ದತಿ ಜಾರಿಗೊಳಿಸುವ ಭಾಗವಾಗಿ ಕಡಿಮೆ ಆದಾಯ ತರುವಂತಹ ಕೆಲವು ವಸ್ತುಗಳ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ ಸ್ಥಾನಿಟರಿ ನ್ಯಾಖ್ಯನ್ ಕರಕುಶಲ ಮತ್ತು ಕೈಮಗ್ಗ ವಸ್ತುಗಳ ಮೇಲನ ತೆರಿಗೆಯನ್ನು ಕಡಿತಗೊಳಿಸುವ ಬಗ್ಗೆ ಮಂಡಳಿ ಪರಿಶೀಲಿಸುವ ಸಾಧ್ಯತೆಯಿದೆ

ಇದರಂತೆ ಗುವಾಹಟಿಯಿಂದ ಈಶಾನ್ಯ ರಾಜ್ಲಗಳ ಪ್ರಮುಖ ನಗರಗಳಿಗೆ ನ್ಸೆಸರ್ಗಿಕ ಅನಿಲ ಕೊಳವೆಮಾರ್ಗ ಸಂಪರ್ಕಜಾಲದ ನಿರ್ಮಾಣ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಜವಾಬ್ದಾರಿಯನ್ನು ಒಪ್ಪಂದಕ್ಕೆ ಸಹಿ ಹಾಕಿರುವ ಕಂಪನಿಗಳು ವಹಿಸಿಕೊಳ್ಳಲಿವೆ

ಶಿವಸೇನೆ ಬಿಜೆಡಿ ಮತ್ತು ಟಿಆರ್ಎಸ್ ಸದಸ್ಟರು ಮತದಾನದ ಸಂದರ್ಭದಲ್ಲಿ ಸದನದಲ್ಲಿ ಹಾಜರಿರಲಿಲ್ಲ ಎಐಎಡಿಎಂಕೆ ಪಕ್ಷದ ಹಲವು ಸದಸ್ದರು ಸರ್ಕಾರವನ್ನು ಬೆಂಬಲಿಸಿ ನಿರ್ಣಯದ ವಿರುದ್ದ ಮತ ಚಲಾಯಿಸಿದರು ಇದಕ್ಕೂ ಮುನ್ನ ದಿನವಿಡಿ ನಡೆದ ಸುದೀರ್ಘ ಚರ್ಚೆಗೆ ಉತ್ತರ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಕ್ಷಗಳು ಮಂಡಿಸಿರುವ ಈ ನಿರ್ಣಯ ಅಹಂಕಾರದ ಸೊಕ್ಷಿನಿಂದ ಕೂಡಿದೆ ಇದು ಸದನದಲ್ಲಿ ಸರ್ಕಾರದ ಬಹುಮತ ಸಾಬೀತುಪಡಿಸುವದಕ್ಕಲ್ಲ ಕಾಂಗ್ರೆಸ್ ಮತ್ತು ಅದರ ಮಿತ್ರಪಕ್ಷಗಳ ಬಲ ಪರೀಕ್ಷೆಯಾಗಿದೆ ಎಂದು ಹೇಳಿದರು ನಿರ್ಣಯವನ್ನು ತಿರಸ್ಕರಿಸುವಂತೆ ಎಲ್ಲ ಪಕ್ಷಗಳನ್ನು ಆಗ್ರಹಿಸಿದ ಪ್ರಧಾನಿ ಕಾಂಗ್ರೆಸ್ ಪಕ್ಷ ಮೋದಿ ಹಠಾವೋ ಮನೋಭಾವದಿಂದ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಅಧಿಕಾರ ಇರುವುದಿಲ್ಲವೋ ಅಂತಹ ಸಂದರ್ಭಗಳಲ್ಲೆಲ್ಲಾ ಅದು ಸರ್ಕಾರಗಳನ್ನು ಅಸ್ವಿರಗೊಳಿಸಿ ಬಲವಂತವಾಗಿ ಚುನಾವಣೆ ಎದುರಿಸುವಂತೆ ಮಾಡುವ ಪ್ರಯತ್ನಗಳನ್ನು ನಡೆಸಲಿದೆ ಎಂದು ಟೀಕಿಸಿದರು ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ನಡೆಬದ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ರಾಷ್ಟೀಯ ಭದ್ರತೆ ಕುರಿತಂತೆ ಸರಕಾರದ ಮಾಡಿದ ಆರೋಪಗಳನ್ನು ಪ್ರಸ್ತಾಪಿಸಿ ಸೂಕ್ಷ್ಮ ವಿಷಯಗಳ ಬಗ್ಗೆ ಮಕ್ಕಳಂತೆ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು ಎಂದರು ಚೀನಾದೊಂದಿಗಿನ ಡೋಕ್ಲಾಂ ಬಿಕ್ಕಟ್ಟು ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶ ಒಗ್ಗಟ್ಟನಿಂದ ಇದ್ದಾಗ ರಾಹುಲ್ ಗಾಂಧಿ ಚೀನಾದ ಶ್ರತಿನಿಧಿಯನ್ನು ಭೇಟ ಮಾಡುತ್ತಾರೆ ಎಂದು ಟೀಕಿಸಿದರು

ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಅಧ್ಯಕ್ಷಚ ರಾಹುಲ್ ಗಾಂಧಿ ಎನ್ಡಿಎ ಸರ್ಕಾರ ಜನರಿಗೆ ಕೇವಲ ಸುಳ್ಳು ಭರವಸೆಗಳನ್ನು ನೀಡುತ್ತಿದ್ದಾರೆಂದು ಟೀಕಿಸಿದರು ಜಮ್ನು ಮತ್ತು ಕಾಶ್ಮೀರದ ಕುಪ್ವಾರಾ ಜಿಲ್ಲೆಯ ತಂಗಧರ್ ವಲಯದಲ್ಲಿರುವ ಗಡಿ ನಿಯಂತ್ರಣ ರೇಖೆಯ ಬಳಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಭಯೋತ್ಪಾದಕರ ಗುಂಪು ಗಡಿ ನಿಯಂತ್ರಣ ರೇಖೆ ಬಳಿ ಹೊಸದಾಗಿ ಕದನ ವಿರಾಮ ಉಲ್ಲಂಘಿಸಿದಾಗ ಈ ದಾಳ ಆರಂಭವಾಗಿದೆ

ಭಾರತದ ಅರ್ಥಿಕ ಅನುದಾನದೊಂದಿಗೆ ಶ್ರೀಲಂಕಾದ ಎರಡು ಪ್ರಾಂತ್ತಗಳಲ್ಲಿ ಆ್ತಂಬುಲೆನ್ಸ್ ಸೇವೆ ಒದಗಿಸಲಾಗುತ್ತಿದ್ದು

ಜಾಫ್ನಾದ ಉತ್ತರ ಪ್ರಾಂತ್ಯದಲ್ಲಿ ಈ ಉದ್ವಾಟನಾ ಕಾರ್ಯಕ್ರಮ ನಡೆಯಲಿದ್ದು ಅಲ್ಲಿ ಶ್ರೀಲಂಕಾದ ಪ್ರಧಾನಿ ರನಿಲ್ ವಿಕ್ರಮಸಿಂಘೇ ಮತ್ತಿತರರು ಭಾಗವಹಿಸಲಿದ್ದಾರೆ

ಯಾವುದೇ ರಾಜಕೀಯ ಉದ್ದೇಶದಿಂದ ಸರ್ಕಾರ ಈ ಕ್ರಮಗಳನ್ನು ಕ್ಲೆಗೊಳ್ಳುತ್ತಿಲ್ಲ ದೇಶದ ರೈತ ಮಿತ್ರರ ಹಿತರಕ್ಷಣೆಯೊಂದೇ ಎನ್ಡಿಎ ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ ಎಂದು ಅಮಿತ್ ಷಾ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಕೃಷಿ ಆರ್ಥಿಕತೆಯ ಸುಧಾರಣೆ ಮತ್ತು ವಿಮಾ ಸೌಕರ್ಯದ ಪಾತ್ರ ಎನ್ನುವ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು

ಪ್ರಧಾನಮಂತ್ರಿಗಳ ಫಸಲು ವಿಮಾ ಯೋಜನೆಯೂ ಸಹ ಪರಿಣಾಮಕಾರಿಯಾಗಿ ಜಾರಿಗೆ ಬರುತ್ತಿದ್ದು ಇದು ರೈತರ ಬಗ್ಗೆ ಸಂಪೂರ್ಣ ಕಾಳಜಿ ಹೊಂದಿರುವ ಮಹತ್ವದ ಯೋಜನೆಯಾಗಿದೆ ಎಂದು ಅಮಿತ್ ಷಾ ಬಣ್ಣಿಸಿದರು ಕೃಷಿ ವಲಯದಲ್ಲಿ ಹಲವಾರು ಪ್ರಮುಖ ಕ್ರಮಗಳನ್ನು ಸರ್ಕಾರ ಕ್ಕೆಗೊಂಡಿದೆ

ಈಗ ದೇಶದ ಯಾವುದೇ ಭಾಗದಲ್ಲೂ ಯೂರಿಯಾ ಕೊರತೆ ಇಲ್ಲ ಎಂದು ಅವರು ಹೇಳದರು

ಕಳೆದ ಗುರುವಾರ ವಿಧಿವಶರಾದ ಹೆಸರಾಂತ ಹಿಂದಿ ಮತ್ತು ಉರ್ದು ಕವಿ ಗೋಪಾಲದಾಸ್ ನೀರಜ್ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಉತ್ತರ ಪ್ರದೇಶದ ಅಲಿಘಡ್ನಲ್ಲಿ ಇಂದು ನಡೆಯಲಿದೆ ದೆಹಲಿಯಿಂದ ನೀರಜ್ ಅವರ ಪಾರ್ಥಿವ ಶರೀರವನ್ನು ಅಲಿಫಡ್ಗೆ ತರಲಾಗುತ್ತಿದೆ ಅಲಿಫಡ್ನ ಆಗ್ರಾ ಮತ್ತು ಅಲಿಫಡ್ ನುಮೈಶ್ ಮ್ನೆದಾನದಲ್ಲಿ ಹಿರಿಯ ಕವಿಯ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ತನಕ್ನಾಗಿ ಕೆಲಕಾಲ ಇರಿಸಲಾಗುವುದೆಂದು ಅವರ ಪುತ್ರ ಮಿಲನ್ ಪರ್ಬತ್ ಗುಂಜನ್ ಆಕಾಶವಾಣಿಗೆ ತಿಳಿಸಿದ್ದಾರೆ ರಾಜ್ಲದ ಹೆಸರಾಂತ ಕವಿಯ ಅಂತಿಮ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಪ್ರತಿ ವರ್ಷ ಕವಿ ಗೋಪಾಲದಾಸ್ ನೀರಜ್ ಅವರ ಹೆಸರಿನಲ್ಲಿ ಐವರು ಹಿಂದಿ ಕವಿಗಳನ್ನು ಸನ್ನಾನಿಸಲಾಗುವುದೆಂದು ಸಹ ಉತ್ತರ ಪ್ರದೇಶ ಸರ್ಕಾರ ಪ್ರಕಟಿಸಿದೆ ಬರ್ಲಿನ್ನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ನಾಲ್ತನೇ ಹಂತದ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕಕ್ನಾಗಿ ಭಾರತದ ವನಿತೆಯರ ತಂಡ ಇಂದು ಫ್ರಾನ್ಸ್ ಎದುರು ಸೆಣಸಲಿದೆ ತ್ರಿಶಾ ದೇವ್ ಜ್ಲೋತಿ ವೆನ್ನಂ ಮತ್ತು ಮುಸ್ನಾನ್ ಕಿರಾರ್ ಅವರನ್ನೊಳಗೊಂಡ ತಂಡ ಗುರುವಾರ ಫೈನಲ್ ತಲುಪಿ ಭಾರತಕ್ಕೆ ಕನಿಷ್ಣ ಬೆಳ್ಳ ಪದಕದ ಭರವಸೆ ಮೂಡಿಸಿದೆ

ಐದನೇ ಸ್ವಾನದಲ್ಲಿರುವ ಭಾರತ ತಂಡ ಆರಂಭಿಕ ಪಂದ್ವದಲ್ಲಿ ಗ್ರೇಟ್ ಬ್ರಿಟನ್ ಎದುರು ಗೆಲುವು ಸಾಧಿಸಿತ್ತು

ಮಹಿಳೆಯರ ವಿಶ್ವಕಪ್ ಹಾಕಿ ಪಂದ್ಲಾವಳಿಯ ಆರಂಭಿಕ ಪಂದ್ಲದಲ್ಲಿಂದು ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ಎದುರು ಸೆಣೆಸಲಿದೆ

ಭಾರತ ಬಿ ಗುಂಪಿನಲ್ಲಿದ್ದು ಅದರ ಜೊತೆ ಇಂಗ್ಲೆಂಡ್ ಐರ್ಲೆಂಡ್ ಮತ್ತು ಅಮೆರಿಕಾ ತಂಡಗಳಿವೆ

ಶ್ರೀಲಂಕಾದಲ್ಲಿ ತುರ್ತು ಆಂಬ್ಲುಲೆನ್ಸ್ ಸೇವೆಗೆ ವೀಡಿಯೋ ಕಾಸ್ವೆರೆನ್ಸಿಂಗ್ ಮೂಲಕ ಇಂದು ಪ್ರಧಾನಮಂತ್ರಿ ಮೋದಿ ಚಾಲನೆ